ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಉತ್ತರಾಖಂಡ್ ರಾಜ್ಯಕ್ಕೆ ಭೇಟಿ ನೀದಲಿದ್ದು ರಿಷಿಕೇಶದ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಡೆ ಏಮ್ಸ್ನ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಉತ್ತರಾಖಂಡ್ನ ಉನ್ನತ ಶಿಕ್ಷಣ ಇಲಖೆ ಮತ್ತು ಹರಿದ್ವಾರದಲ್ಲಿರುವ ಪತಂಜಲಿ ವಿಶ್ವವಿದ್ಯಾಲಯ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿವೆ

ದೇಶದ ಒಟ್ಟಾರೆ ಆರ್ಥಿಕತೆಗೆ ಕೊಡುಗೆ ನೀಡುವ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಎಂಎಸ್ಎಂಇ ವಲಯದ ಉತ್ತೇಜನಕ್ಕೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದೂ ಸಹ ಅವರು ಹೇಳಿದ್ದಾರೆ

ಸಾರ್ವಜನಿಕ ವಲಯದ ಉದ್ದಿಮೆಗಳಿಂದ ಎಂಎಸ್ಎಂಇಗಳು ಮೊದಲು ಶೇ

ಅದರಲ್ಲಿ ಶೇ

ಕೇಂದ್ರ ಸರ್ಕಾರದ ಎಲ್ಲ ಕಂಪನಿಗಳು ಸರ್ಕಾರಿ ಇ ಮಾರುಕಟ್ಟೆ ತಾಣದಲ್ಲಿ ನೋಂದಾಯಿಸಿಕೊಳ್ಳುವುದು ಕಡ್ಗಾಯವಾಗಿದೆ

ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಗೆ ವಾಯುಮಾಲಿನ್ಲ ಮತ್ತು ಜಲ ಮಾಲಿನ್ಲ

ದೇಶದಲ್ಲಿ ಕೈಗೊಂಡಿರುವ ಕೈಗಾರಿಕಾ ಕ್ರಾಂತಿಗೆ ಸಣ್ಣ ಉದ್ದಿಮೆಗಳು ಹೊಸ ಆಯಾಮ ನೀಡಲಿವೆ

ಇದಕ್ಕೆ ಸಾಕ್ಷಿ ಎಂದರೆ ಎರಡು ದಿನಗಳ ಹಿಂದಷ್ಲೇ ಪ್ರಕಟವಾದ ವಿಶ್ವ ಬ್ಯಾಂಕ್ನ ವಾಣಿಜ್ಯ ವಹಿವಾಟಿಗೆ ಪೂರಕ ವಾತಾವರಣ ರ್ಯಾಂಕಿಂಗ್ನಲ್ಲಿ ಭಾರತ ಮೇಲೇರಿರುವುದು ಸಣ್ಣ ಹಾಗೂ ಮಧ್ಯಮ ವಲಯಕ್ಕೆ ಅನುಕೂಲವಾಗುವ ರೀತಿ ಎಲ್ಲಾ ವಿಭಾಗದಲ್ಲೂ ಸರಳ ಹಾಗೂ ಸುಲಭವಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು ಸಣ್ಣ ಹಾಗೂ ಮಧ್ಯಮ ವರ್ಗದ ಉದ್ದಿಮೆಗಳ ಉತ್ತೇಜನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಕಟಿಸಿರುವ ಸರಣಿ ಕ್ರಮಗಳ ಬಗ್ಗೆ ದೇಶದ ಕೈಗಾರಿಕಾ ವಲಯ ಸಂತಸ ವ್ಯಕ್ತಪಡಿಸಿದೆ ಈ ಕ್ರಮಗಳಿಂದಾಗಿ ದೀರ್ಘಾವಧಿಯಿಂದ ವಲಯ ವದುರಿಸುತ್ತಿದ್ದ ಹಲವು ಸಮಸ್ಯೆಗಳು ನಿವಾರಣೆಯಾದಂತಾಗಿದ್ದು ಅವುಗಳಿಗೆ ಸುಲಭವಾಗಿ ಸಾಲ ಸೌಲಭ್ಯ ದೊರೆಯಲಿದೆ ಎಂದು ಪ್ರತಿಕ್ರಿಯಿಸಿದೆ

ಇದು ಖಂಡಿತವಾಗಿಯೂ ದೇಶದ ವಾಣಿಜ್ಯ ವಹಿವಾಟಿಗೆ ಉತ್ತೇಜನ ನೀಡುತ್ತದೆ ಎಂದು ಹೇಳಿದ್ದಾರೆ

ಕೇಂದ್ರ ಸರ್ಕಾರ ಕಂಪನಿ ಕಾಯ್ದೆ ತಿದ್ದುಪದಿ ಸುಗ್ರೀವಾಜ್ಞೆಯನ್ನು ನಿನ್ನೆ ಹೊರಡಿಸಿದೆ ಈ ತಿದ್ದುಪದಿ ಕಾರ್ಪೋರೇಟ್ ಕಾಯಿದೆಗಳನ್ವಯ ವ್ಯಾಪಾರ ವಹಿವಾಟು ಕೈಗೊಳ್ಳಲು ಉತ್ತಮ ವಾತಾವರಣ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ

ಸಣ್ಣ ಕಂಪನಿಗಳು ಅಥವಾ ಏಕ ವ್ಯಕ್ತಿ ಕಂಪನಿಗಳಿಗೆ ವಿಧಿಸುತ್ತಿದ್ದ ದಂಡವನ್ನೂ ಸಹ ಅರ್ಧದಷ್ಟು ಕಡಿಮೆ ಮಾಡಿದ್ದು ಆ ಪ್ರಮಾಣ ಮಾಮೂಲಿ ಕಂಪನಿಗಳಿಗೆ ವಿಧಿಸುತ್ತಿದ್ದ ರೀತಿಯಲ್ಲೇ ಇರಲಿದೆ ಕಡಿಮೆ ವೆಚ್ಚದಲ್ಲಿ ಸಮಗ್ರ ಅಭಿವೃದ್ದಿಗೆ ತಂತ್ರಜ್ಞಾನ ಪೂರಕವಾಗಿದ್ದು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಿಿ ಸಾಮಾನ್ಯ ನಾಗರಿಕರನ್ನು ತಂತ್ರಜ್ಞಾನ ವಲಯದಲ್ಲಿ ಸಬಲೀಕರಣಗೊಳಿಸಲು ಸರ್ಕಾರ ಬಯಸುತ್ತದೆ ಎಂದು ಕೇಂದ್ರ ಎಲೆಕ್ವಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ ಪ್ರಸಾದ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಹಣಕಾಸು ವಲಯದಲ್ಲಿ ಎಲ್ಲರನ್ನು ಒಳಗೊಳ್ಳುವ ಸಮ್ಮೇಳನವನ್ನುದ್ದೇಶಿಸಿ ಮಾತನಾದಿದ ಅವರು ದೇಶದ ಡಿಜಿಟಲ್ ಅರ್ಥ ವ್ಯವಸ್ಥೆಯನ್ನು ಒಂದು ಸಹಸ್ರ ಕೋಟಿ ಡಾಲರ್ ಮೊತ್ತಕ್ಕೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ

ಆಧಾರ್ ವ್ಯವಸ್ಥೆ ಅತ್ಯಂತ ಪ್ರಬಲವಾಗಿದ್ದು ಬಯೋಮೆಟ್ರಿಕ್ ದತ್ತಾಂಶ ಅತ್ಯಂತ ಸುರಕ್ಷಿತವಾಗಿದೆ ಮತ್ತು ಮಾಹಿತಿ ಸೋರಿಕೆಗೆ ಅವಕಾಶವಿಲ್ಲ ಎಂದು ಸ್ಪ ಷ್ಪಪದಿಸಿದರು

ಆರ್ಥಿಕ ವ್ಯವಹಾರಗಳ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಸಿ ಎಸ್ ಮಹಾಪಾತ್ರ ಮತ್ತು ಜೈಕಾದ ದೆಹಲಿ ಮುಖ್ಯಪ್ರತಿನಿಧಿ ಕುಸ್ತೋ ಮತ್ಸುಮೊಟೋ ಅವರು ನವದೆಹಲಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದರು ಎಂದು ಹಣಕಾಸು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ

ಇವರಿಗೆ ಸರ್ಕಾರದ ಪುನರ್ವಸತಿ ನೀತಿಯನ್ಲಯ ಅಗತ್ಯ ನೆರವು ಕಲ್ಪಿಸಲಾಗುವುದು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ

ಮತದಾನ ಬಹುತೇಕ ನೀರಸವಾಗಿದ್ದು ಯಾವುದೇ ಅಹಿತಕರ ಫಟನೆಗಳಿಲ್ಲದೆ ಶಾಂತಿಯುತವಾಗಿ ಮುಂದುವರೆದಿದೆ

ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಹೊಳೆಬೆಳಗಲು ಮತ್ತು ದೊಡ್ಡಮಟ್ಟಿ ಗ್ರಾಮಗಳ ಜನರು ಮೂಲಸೌಕರ್ಯಕ್ಕೆ ಆಗ್ರಹಿಸಿ ಮತದಾನ ಬಹಿಷ್ಕಾರ ಮಾದಿದ್ದಾರೆ ಅದೇ ರೀತಿ ಬಳ್ಳಾರಿಯ ಹರಗಿನಡೋಣಿ ಗ್ರಾಮಸ್ದರು ಶಾಶ್ಯತ ಕುದಿಯುವ ನೀರಿನ ಸೌಲಭ್ಯಕ್ಕೆ ಆಗ್ರಹಿಸಿ ಮತದಾನದಿಂದ ಹೊರಗುಳಿದಿದ್ದಾರೆ ಛತ್ತೀಸ್ಗಢ ವಿಧಾನಸಭೆಯ ಎರಡನೇ ಹಂತದ ಮತದಾನಕ್ಕೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯಲಿದೆ

ಎಟಿಪಿ ಪ್ಯಾರಿಸ್ ಮಾಸ್ಸರ್ಪ್ ಟೆನಿಸ್ ಟೂರ್ನಿಯಲ್ಲಿ ವಿಶ್ವದ ನಂಬರ್ ಒನ್ ಆಟಗಾರ ನೊವಾಕ್ ಜೊಕೊವಿಚ್ ಮೂರನೇ ಶ್ರೇಯಾಂಕಿತ ರೋಜ಼ರ್ ಫೆಡರರ್ ವಿರುದ್ದ ಸೆಮಿಫೈನಲ್ಸ್ನಲ್ಲಿ ಸೆಣಸಲಿದ್ದಾರೆ